ಎಸ್ ಯಡಿಯೂರಪ್ಪ ಆಕ್ಸಿಜನ್ ಬಸ್ಗೆ ಚಾಲನೆ ನೀಡಿದರು ಕೊರೊನಾ ಸಾಂಕ್ರಾಮಿಕದಿಂದಾಗಿ ಉಸಿರಾಟ ತೊಂದರೆ ಎದುರಿಸುತ್ತಿರುವ ರೋಗಿಗಳಿಗೆ ಈ ಬಸ್ ನೆರವಾಗಲಿದೆ

ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿಯವರು ರಾಜ್ಯದಲ್ಲಿ ಕೋವಿಡ್ ಲಸಿಕೆ ಕೊರತೆ ಇಲ್ಲ ಕೇಂದ್ರ ಸರ್ಕಾರದಿಂದ ಪಂತ ಪಂತವಾಗಿ ಲಸಿಕೆ ರಾಜ್ಯ ತಲುಪುತ್ತಿದ್ದು ಲಭ್ಯತೆ ಆಧಾರದ ಮೇಲೆ ಎಲ್ಲರಿಗೂ ಲಸಿಕೆ ನೀಡಲಾಗುವುದು ಎಂದು ಹೇಳಿದರು

ಇಂದಿರಾ ಕ್ಯಾಂಟೀನ್ಗಳಲ್ಲಿ ಬೆಳಗಿನ ಉಪಪಾರ ಮಧ್ವಾಪ್ನ ಪಾಗೂ ರಾತ್ರಿ ಊಟ ಉಚಿತವಾಗಿ ದೊರೆಯುವಂತೆ ತ್ರಮ ಕೈಗೊಳ್ಳಲಾಗಿದೆ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನು ಹೊರತುಪಡಿಸಿ ಇತರ ಜಿಲ್ಲೆಗಳಲ್ಲಿರುವ ಇಂದಿರಾ ಕ್ಕಾಂಟೀನ್ಗಳಲ್ಲಿ ಮಾತ್ರ ಈ ವ್ಯವಸ್ಥೆ ಜಾರಿಯಾಗಲಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಅನುಮತಿ ಪಡೆದು ಪೌರಾಡಳಿತ ಸಚಿವ ಎಂ ಟಿ

ನಾಗರಾಜ್ ಈ ಯೋಜನೆ ಫೋಷಿಸಿದ್ದಾರೆ

ಕೇಂದ್ರ ಸರ್ಕಾರದ ಆಕ್ಸಿಜನ್ ಎಕ್ಸ್ಪ್ರೆಸ್ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಬಂದ ಮೊದಲ ರೈಲು ಇದಾಗಿದೆ

ವೀಡಿಯೋ ಕಾನ್ಫರೆನ್ಸ್ ಮೂಲಕ ಜಲ್ಲೆಯಲ್ಲಿನ ಕೋವಿಡ್ ಶ್ಥಿಕಿ ಗತಿ ಕುರಿತ ಪ್ರಗತಿ ಪರಿತೀಲನಾ ಸಭೆಯಲ್ಲಿಂದು ಮಾತನಾಡಿದ ಅವರು ಸಾಕಷ್ಟು ಪ್ರಮಾಣದಲ್ಲಿ ಆಟಿಜಿನ್ ಸಂಗ್ರಹಿಸಲು ಸಿಲೆಂಡರ್ಕೊರತೆಯಿದ್ದಲ್ಲಿ ಖಾಸಗಿಯವರಿಂದ ಲೀಸ್ ಆಧಾರದಲ್ಲಿ ಖಾಲಿ ಸಿಲೆಂಡರ್ ಪಡೆಯಬೇಕು ಆದರೆ ಆಕ್ಲಿಜನ್ ಅನಗತ್ಯ ಪೋಲಾಗದಂತೆ ಎಚ್ಚರವಹಿಸಿ ಎಂದು ಸೂಚನೆ ನೀಡಿದರು ಉಡುಪಿ ಜಿಲ್ಲೆಯಲ್ಲಿ ಹೋಂ ಐಸೋಲೇಷನ್ನಲ್ಲಿ ಇರುವವರಿಗೆ ಕಡ್ಡಾಯವಾಗಿ ಉಚಿತ ವೈದ್ಯಕೀಯ ಕಟ್ಗಳನ್ನು ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಅವರು ಪ್ರತಿದಿನ ಹೋಂ ಐಸೋಲೇಷನ್ನಲ್ಲಿ ಇರುವವರನ್ನು ಭೇಟಿ ಮಾಡಿ ಅವರ ಅರೋಗ್ಯ ಪರತೀಲನೆ ಕುರಿತು ವರದಿ ಪಡೆಯಬೇಕು ಅವರಿಗೆ ಅಕ್ಷಿಜನ್ ಪ್ರಮಾಣ ಕಡಿಮೆಯಿದ್ದಲ್ಲಿ ಕೂಡಲೇ ಆಸ್ತ್ರೆಗೆ ದಾಖಲಿಸಬೇಕೆಂದು ಗೃಪ ಸಚಿವರು ಹೇಳದರು ಕೊರೊನಾ ಮೊದಲ ಅಲೆಯಲ್ಲಿ ಮೈಸೂರಿಗೆ ಆತಂಕವೊಡ್ಡಿದ್ದ ನಂಜನಗೂಡು ತಾಲ್ಲೂಕಿನ ಜುಬಿಲಿಯಂಟ್ ಕಾರ್ಖಾನೆ ಇದೀಗ ಎರಡನೇ ಅಲೆಯಲ್ಲಿ ಜೀವರಕ್ಷಕವಾಗಿ ಕೆಲಸ ಮಾಡುತ್ತಿದೆ ಇದೀಗ ಕೊರೊನಾ ಜೀವರಕ್ಷಕ ರೆಮಿಡಿಸಿವಿರ್ ಅನ್ನು ಜುಜಿಲಿಯಂಟ್ ಕಾರ್ಖಾನೆಯಲ್ಲಿ ಉತ್ಪಾದನೆ ಮಾಡಲಾಗುತ್ತಿದೆ ಈ ಒನ್ನಲೆಯಲ್ಲಿ ಕಾರ್ಖಾನೆಗೆ ಜಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿಸೋಮಶೇಖರ್ ಸಂಸದ ಪ್ರತಾಪ್ ಸಿಂಪ ಮತ್ತಿತರರು ಭೇಟಿ ನೀಡಿ ರೆಮಿಡಿಸಿವಿರ್ ಪೆಚ್ಚು ಉತ್ಪಾದನೆಗೆ ಮನವಿ ಮಾಡಿದರು ಈ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಖಾನೆಯ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಅವರೊಂದಿಗೆ ಚರ್ಜಿಸಿದರು ರೆವಿಡಿಸಿವರ್ ದಿಷಧಿಗಾಗಿ ಸರ್ಕಾರದ ಮೇಲೆ ಒತ್ತಡ ಉಂಟಾಗಿದ್ದು ಕೋಎಡ್ ಪ್ರಕರಣಗಳು ಕಡಿಮೆ ಆಗುವವರೆಗೆ ಸಾಧ್ಯವಾದಷ್ಟು ಮಟ್ಟಗೆ ಅಧಿಕ ಸಂಖ್ಯೆಯಲ್ಲಿ ಟಿಪದಿ ಉತ್ಪಾದಿಸುವಂತೆ ಸೂಚಿಸಿದರು ಮೈಸೂರು ಜಲ್ಲೆಯಲ್ಲಿ ಹೆಚ್ಚಿನ ಕೊಎಡ್ ಪ್ರಕರಣಗಳು ದಾಖಲಾಗುತ್ತಿದ್ದು ಪಾಗಾಗಿ ಮೈಸೂರು ಜಲ್ಲಿಗೆ ವಿರೇಷ ಪ್ರಕರಣವೆಂದು ಪರಿಗಣಿಸಿ ಜಿಲ್ಲಾಡಳಿತದ ಮನವಿ ಮೇರೆಗೆ ಪ್ರತಿನಿತ್ಯ ಅಗತ್ಯ ಇರುವ ರೆಮಿಡಿಸಿವಿರ್ ಲಸಿಕೆಯನ್ನು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು ಇದಕ್ಕೆ ಸ್ತಂದಿಸಿದ ಕಾರ್ಖಾನೆಯ ಉಪಾಧ್ವಕ್ಷ ಲಕ್ಷ್ಮೀನಾರಾಯಣ್ ಜಲ್ಲಾ ಆರೋಗ್ಯಇಲಾಖೆಯ ಅಧಿಕಾರಿಗಳಿಂದ ಬೇಡಿಕೆಯ ಪತ್ರವನ್ನು ಕಳುಹಿಸಿಕೊಟ್ಟರೆ ಆಡಳಿತಮಂಡಳಿಯ ಗಮನಕ್ಕೆ ತಂದು ರೆಮ್ನಿಸಿವಿರ್ ಡಿಷಧಿ ನೀಡಲು ಪ್ರಯಕ್ಷಿಸಲಾಗುವುದು ಎಂದು ಪೇದರು ಉತ್ತರಕನ್ನಡ ಜಿಲ್ಲೆಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಇಲ್ಲದಿರುವುದರಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿವಿಧ ಪಂತಗಳಲ್ಲಿ ಕೊಎಡ್ ಲಸಿಕೆಗಳನ್ನು ನೀಡಲು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಶಿವರಾಮ್ ಹೆಬ್ದಾರ್ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಜಲ್ಲೆಯ ಜೊಯುಡಾದ ತಾಲೂಕು ಸರ್ಕಾರಿ ಆಸ್ತ್ರೆಗೆ ಭೆಟ ನೀಡಿ ಅಲ್ಲಿನ ಕುಂದು ಕೊರತೆಗಳ ಪರಿಪೀಲಿಸಿದ ನಂತರ ಮಾತನಾಡಿದ ಅವರು ಅಗತ್ತವಿರುವ ಕೋವಿಡ್ ಸೊಂಕಿತರಿಗೆ ಸಾಕಾಗುವಷ್ಟು ಆಕ್ಲಿಜನ್ನನ್ನು ಮುಂಚಿತವಾಗಿ ಶೇಖರಿಸಿಡುವಂತೆ ಸೂಚಿಸಿದರು ಆಕ್ಲಿಜನ್ ಸಮಸ್ಕೆ ಆಗದಂತೆ ಎಚ್ಚರಿಕೆ ಮಹಸಬೇಕು ತುರ್ತು ಆರೋಗ್ಯ ಸೇವೆ ಆವಶ್ವವಿರುವ ರೋಗಿಗಳು ಆಸ್ಪತ್ರೆಗೆ ಬಂದರೆ ತಕ್ಷಣವೇ ಆವರಿಗೆ ವೈದ್ಯಕೀಯ ಉಪಚಾರ ನೀಡಬೇಕು ಸಾಧ್ಯವಾಗದಿದ್ದರೆ ಕಾರವಾರದ ಕ್ರಿಮ್ಗೆ ದಾಖಲಿಸುವ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸಚಿವರು ನಿರ್ದೇಶಿಸಿದರು ಸಾರ್ವಜನಿಕ ಪಡಿತರ ವ್ಯವಸ್ಥೆ ಮಾಡಲು ಸರ್ಕಾರ ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳಿಗೆ ಕಾರ್ಯನಿರ್ವಹಿಸಲು ಅವಹಾಶ ಕಲ್ಲಿಸಿದ್ದು ತಮ್ಮ ವ್ಯಾಪ್ತಿಗೆ ಒಳಪಡುವ ನ್ಯಾಯದೆಲೆ ಅಂಗಡಿಗಳು ಸರ್ಕಾರ ಸೂಚಿಸಿರುವ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಅನುಸರಿಸಿ ಪಡಿತರ ವಿತರಣೆ ಮಾಡಲು ಸೂಚಿಸಲಾಗಿದೆ ಪಡಿತರ ವ್ಯವಸ್ಥೆಗೆ ಪ್ರಹಿತಿಂಗಳು ನಿರ್ವಹಿಸಿದ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸಬೇಕು ನ್ಮಾಯಬೆಲೆ ಅಂಗಡಿಗಳಿಗೆ ಪಡಿತರದಾರರು ಒಮ್ಮೆಲೇ ಬರಬಾರದು ಸಾಮಾಜಿಕ ಅಂತರ ಕಾಪಾಡುವ ದೃಷ್ಟಿಯಿಂದ ಅವಕ್ಕಕತೆಗೆ ತಕ್ಕಂತೆ ವಾರ್ಡ್ವಾರು ಪಡಿತರದಾರರಿಗೆ ಮೊದಲೇ ತಿಳಿಸಿ ಪಡಿತರ ವಿತರಣೆಯನ್ನು ಈ ವಾರದಿಂದಲೇ ಪ್ರಾರಂಭಿಸಬೇಕೆಂದು ನಿರ್ದೇಶಿಸಲಾಗಿದೆ